ಕರ್ನಾಟಕಕ್ಕೆ ಇಂದು ಗೃಹ ಸಚಿವ ಅಮಿತ್ ಷಾ ಭೇಟಿ ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿ

ಸರ್ಕಾರ ರೂಪಿಸಿರುವ ನೀತಿಗಳ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ

ಭಾರತ ಮತ್ತು ಐರೋಪ್ಯ ಒಕ್ಕೂಟ ಸಹಜ ಪಾಲುದಾರಿಕೆ ಹೊಂದಿವೆ ದ್ವಿಪಕ್ವೀಯ ಸಂಬಂಧಗಳ ಬಲವರ್ಧನೆಗೆ ಆದ್ಯತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿಕೆ

ಕಾಶ್ಮೀರ ಕಣಿವೆಯಲ್ಲಿ ಇತ್ತೀಚೆಗೆ ಮೂವರು ಭಯೋತ್ಪಾದಕರೊಂದಿಗೆ ಡಿಎಸ್ಪಿ ದೇವಿಂದರ್ ಸಿಂಗ್ ಶಾಮೀಲಾಗಿದ್ದ ಪ್ರಕರಣ ರಾಷ್ಟೀಯ ತನಿಖಾ ಸಂಸ್ಥೆಗೆ ವರ್ಗಾವಣೆ

ಜಿ ವರ್ಗದಲ್ಲಿ ವಿನೇಶ್ ಪೋಗಟ್ಗೆ ಚಿನ್ನ ಕೇಂದ ಗ್ನಹ ಸೆಚಿವ ಅಮಿತ್ ಷಾ ಕರ್ನಾಟಕಕ್ಕೆ ಇಂದು ಭೇಟಿ ನೀಡಿದ್ದು ಬೆಂಗಳೂರು ಮತ್ತು ಹುಬ್ಬಳ್ಪಿಯಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈಗ ನಡೆಯುತ್ತಿರುವ ಎಡತೊರೆ ಮಠದ ವೇದಾಂತ ಭಾರತಿ ಸಂಸ್ಥೆಯ ವಿವೇಕ ದೀಪಿನೀ ಸಾಮೂಹಿಕ ಸ್ತೋತ್ರ ಪಠಣ ಕಾರ್ಯಕ್ರಮದಲ್ಲಿ ಅಮಿತ್ ಷಾ ಭಾಗವಹಿಸಿದ್ದಾರೆ ಇಂದು ಸಂಜೆ ಹುಬ್ಬಳ್ಳಿಯಲ್ಲಿ ನಡೆಯಲಿರುವ ಪೌರತ್ವ ತಿದ್ದುಪದಿ ಕಾಯ್ದೆ ಜಾಗ್ಪತಿ ಕಾರ್ಯಕ್ರಮದಲ್ಲಿ ಸಚಿವರು ಪಾಲ್ಗೊಳ್ಳಲಿದ್ದಾರೆ ಈ ಕಾಯ್ಗೆಯ ಬಗ್ಗೆ ಸಾರ್ವಜನಿಕರಲ್ಲಿ ಎದುರಾಗಿರುವ ಅನುಮಾನ ಹಾಗೂ ಆತಂಕಗಳನ್ನು ನಿವಾರಿಸಿ ಕಾಯ್ಲೆಯ ವಾಸ್ತವಿಕ ಅಂಶಗಳನ್ನು ಜನರಿಗೆ ಮನವರಿಕೆ ಮಾದಿಕೊಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ದೇಶವ್ಯಾಪಿ ನಡೆಸುತ್ತಿರುವ ವಿಶೇಷ ಅಭಿಯಾನದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಈ ಬ್ಬಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ ಕೇಂದ್ರ ಸಚಿವರ ಗುಂಪು ಇಂದಿನಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲಿದೆ

ಕೇಂದ್ರ ಸಚಿವರು ಭೇಟಿ ನೀಡುತ್ತಿರುವ ಕುರಿತಂತೆ ಜಮ್ಮು ಮತ್ತು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಬಿವಿಆರ್ ಸುಬ್ರಮಣಿಯಮ್ ಅವರಿಗೆ ಗೃಹ ಸಚಿವಾಲಯದ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಲಿಖಿತ ಪತ್ರೆ ಬರೆದಿದ್ದಾರೆ ಕೇಂದ್ರ ಸಚಿವರ ಕೌನ್ಸಿಲ್ನ ಎಲ್ಲ ಸದಸ್ಯರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಬೇಕೆಂದು ಗೃಹ ಸಚಿವ ಅಮಿತ್ ಶಾ ಬಯಸಿದ್ದಾರೆ ಎಂದು ರೆಡ್ಡಿ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಜನರ ಸಮಗ್ರ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಕೈಗೊಂಡ ನೀತಿಗಳ ಮಹತ್ವದ ಮಾಹಿತಿಯನ್ನು ಪ್ರಸಾರ ಮಾಡುವುದು ಈ ಭೇಟಿಯ ಉದ್ದೇಶವಾಗಿದೆ ಭಾರತ ಮತ್ತು ಐರೋಪ್ಯ ಒಕ್ಕೂಟ ಸಾಂಪ್ರದಾಯಿಕ ಪಾಲುದಾರರು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಐರೋಪ್ಯ ಒಕ್ಕೂಟ ದೇಶಗಳೊಂದಿಗೆ ಹವಾಮಾನ ಬದಲಾವಣೆ ವ್ಯಾಪಾರ ವಹಿವಾಟು ಮತ್ತು ಅರ್ಥಿಕ ಸಂಬಂಧಗಳ ವಲಯಗಳಲ್ಲಿ ಹೆಚ್ಚು ಬದ್ದತೆ ಹೊಂದುವುದಾಗಿ ಅವರು ಪುನರುಚ್ಚರಿಸಿದ್ದಾರೆ ನವ ದೆಹಲಿಯಲ್ಲಿ ನಿನ್ನೆ ತಮ್ಮನ್ನು ಭೇಟಿ ಮಾಡಿದ ಐರೋಪ್ಯ ಒಕ್ಕೂಟದ ಉನ್ನತ ಪ್ರತಿನಿಧಿ ಜೋಸೆಫ್ ಬೊರೆಲ್ ಫಾಂಟೆಲ್ಲೆಸ್ ಅವರೊಂದಿಗೆ ಪ್ರಧಾನಮಂತ್ರಿ ಸಮಾಲೋಚನೆ ನಡೆಸಿದರು ಜತೆಗೆ ಮುಂಬರುವ ಮಾರ್ಚ್ನಲ್ಲಿ ನಡೆಯಲಿರುವ ಭಾರತ ಐರೋಪ್ಯ ಒಕ್ಕೂಟದ ಶೃಂಗಸಭೆಯನ್ನು ಎದುರು ನೋಡುತ್ತಿರುವುದಾಗಿ ತಿಳಿಸಿದ್ದಾರೆ ಇದಕ್ಕೂ ಮುನ್ನ ಐರೋಪ್ಯ ಅಯೋಗ ಮತ್ತು ಐರೋಪ್ಯ ಮಂಡಳಿ ಜತೆಗಿನ ಸಮಾಲೋಚನೆಯಲ್ಲೂ ಪ್ರಧಾನಿ ಇದೇ ವಿಷಯವನ್ನು ಪುನರುಚ್ಚರಿಸಿದ್ದಾರೆ ಈ ಮಧ್ಯೆ ಮುಂದಿನ ಭಾರತ ಮತ್ತು ಐರೋಪ್ಯ ಒಕ್ಕೊಟ ಶ್ವಂಗಸಭೆಯನ್ನು ಬ್ರಸೆಲ್ಸ್ನಲ್ಲಿ ಆಯೋಜಿಸಲು ಐರೋಪ್ಯ ಒಕ್ಕೂಟದ ನಾಯಕತ್ವ ಎದುರು ನೋಡುತ್ತಿದೆ ಎಂದು ಫಾಂಟೆಲ್ಲೆಸ್ ಹೇಳಿದ್ದಾರೆ

ಇದೇ ವೇಳೆ ಭಾರತಕ್ಕಾಗಿ ಕಮೋವ್ ಹಗುರ ತೂಕದ ಬಹುಪಾತ್ರದ ಸೇನಾ ಹೆಲಿಕಾಪ್ಚರ್ಗಳ ಜಂಟಿ ಉತ್ಪಾದನೆಗೆ ಶೀಘ್ರದಲ್ಲೇ ಒಪ್ಪಂದವನ್ನು ಅಂತಿಮಗೊಳಿಸಲಾಗುವುದು ಎಂದು ರಷ್ಯಾದ ಉಪ ಮುಖ್ಯಸ್ಥ ರೋಮನ್ ಬಾಬುಷ್ಕಿನ್ ತಿಳಿಸಿದ್ದಾರೆ ನಿನ್ನೆ ದೆಹಲಿಯಲ್ಲಿ ಅವರು ರಷ್ಯಾದ ರಾಯಭಾರಿ ನಿಕೊಲೈ ಖುದಶೇವ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು

ಇವುಗಳನ್ನು ಭಾರತದಲ್ಲಿ ರಷ್ಯಾ ಸಹಭಾಗಿತ್ವದೊಂದಿಗೆ ತಯಾರಿಸಲಾಗುವುದು

ಪ್ರಧಾನಿ ಅವರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸುವುದಲ್ಲದೆ ಪರೀಕ್ಷಾ ಒತ್ತಡವನ್ನು ನಿಭಾಯಿಸುವ ಕುರಿತು ಮಕ್ಕಳಿಗೆ ಕಿವಿಮಾತು ಹೇಳಲಿದ್ದಾರೆ

ಭಯೋತ್ಪಾದನೆ ಅಥವಾ ನಕ್ಸಲರ ದಾಳಿ ಹಾಗೂ ಕೋಮು ಗಲಭೆಗಳಿಂದ ನಲುಗಿದ ಸಂತ್ರಸ್ತರ ಕುಟುಂಬಗಳ ಸದಸ್ಯರಿಗೆ ಹಣಕಾಸು ನೆರವು ಕಲ್ಲಿಸುವ ಕೇಂದ ಸರ್ಕಾರದ ಯೋಜನೆಗಳಡಿ ಪ್ರಯೋಜನ ಪಡೆದುಕೊಳ್ಳಲು ಇನ್ನು ಮುಂದೆ ಆಧಾರ್ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತದೆ ಎಂದು ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ ಅರ್ಹ ಫಲಾನುಭವಿಗಳು ನಾಗರಿಕ ಸಂತ್ರಸ್ತರು ಭಯೋತ್ಪಾದಕ ದಾಳಿಯ ಸಂತ್ರಸ್ತರು ನೆಲಬಾಂಬ್ ಸ್ವೋಟ ಗಡಿಯಾಚೆಗಿನ ಗುಂಡಿನ ದಾಳಿಯಲ್ಲಿ ಸಂತ್ರಸ್ತರಾಗಿರುವ ಜನರು ಸರ್ಕಾರದ ಯೋಜನೆಯ ಲಾಭ ಪಡೆದುಕೊಳ್ಳಲು ಅಧಾರ್ ಸಂಖ್ಯೆಗಳನ್ನು ದಾಖಲೆಯಾಗಿ ದ್ಬಧೀಕರಣಗೊಳಿಸಬೇಕಾಗುತ್ತದೆ ಎಂದು ತಿಳಿಸಲಾಗಿದೆ ಅಸ್ಪಾಂ ಮತ್ತು ಮೇಫಾಲಯದಲ್ಲಿ ಎಲ್ಲರಿಗೂ ಆಧಾರ್ ಕಾರ್ಡ್ ಒದಗಿಸದ ಹಿನ್ನೆಲೆಯಲ್ಲಿ ಈ ಎರಡು ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಧಿಸೂಚನೆ ಕಡ್ಗಾಯವಾಗಿ ಜಾರಿಗೆ ಬರಲಿದೆ ಎಂದು ಸಚಿವಾಲಯ ಸ್ಪಷ್ಪಪಡಿಸಿದೆ ಕಾಶ್ಮೀರ ಕಣಿವೆಯಲ್ಲಿ ಇತ್ತೀಚೆಗೆ ಮೂವರು ಭಯೋತ್ಸಾದಕರೊಂದಿಗೆ ಕಾಣಿಸಿಕೊಂಡಿದ್ದ ಡಿಎಸ್ಪಿ ದೇವೀಂದರ್ ಸಿಂಗ್ ವಿಚಾರಣೆ ಜವಾಬ್ದಾರಿಯನ್ನು ರಾಷ್ಟೀಯ ತನಿಖಾ ಸಂಸ್ಥೆಗೆ ಒಪ್ಪಿಸಲಾಗಿದೆ ಕಣಿವೆಯಿಂದ ಹೊರಗೆ ಮೂವರು ಭಯೋತ್ಪಾದಕರನ್ನು ಖುದ್ಗಾಗಿ ಕರೆದೊಯ್ಯುತ್ತಿದ್ಗಾಗ ಈ ಪೊಲೀಸ್ ಅಧಿಕಾರಿಯನ್ನು ಬಂಧಿಸಲಾಗಿದೆ ಹಿಜ್ಬುಲ್ ಮುಜಾಹಿದ್ದೀನ್ ಗುಂಪಿಗೆ ಸೇರಿದ ಆ ಮೂವರು ಭಯೋತ್ಸಾದಕರೊಂದಿಗೆ ಕಳೆದ ವಾರಾಂತ್ಯದಲ್ಲಿ ದೇವೀಂದರ್ ಸಿಂಗ್ನನ್ನು ಬಂಧಿಸಲಾಯಿತು ಅವರ ಬಳಿ ಇದ್ದ ಶಸ್ತಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ವಶಪಡಿಸಿಕೊಳ್ಳಲಾಯಿತು ಎಂದು ರಾಷ್ಟೀಯ ತನಿಖಾ ಸಂಸ್ದೆಯ ವೆಕ್ತಾರರು ತಿಳಿಸಿದ್ದಾರೆ ದಕ್ಷಿಣ ಕಾಶ್ಮೀರ ಪ್ರದೇಶದಲ್ಲಿ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಖಾಸಿಗುಂಡ್ ಸಮೀಪ ಕಾರ್ನಲ್ಲಿ ತೆರಳುತ್ತಿದ್ದ ಇವರನ್ನು ಬಂಧಿಸಲಾಗಿದ್ಲು ಜಮ್ಮು ಮತ್ತು ಕಾಶ್ಟೀರ ಪೊಲೀಸರಿಂದ ಪ್ರಕರಣ ದಾಖಲಿಸಲಾಗಿದೆ ಕೇಂದ್ರ ಗೃಹ ಸಚಿವಾಲಯದ ಆದೇಶ ಬಂದ ನಂತರ ರಾಷ್ಟೀಯ ತನಿಖಾ ಸಂಸ್ದೆ ಈ ಪ್ರಕರಣವನ್ನು ಮತ್ತೊಮ್ಮೆ ದಾಖಲಿಸಿಕೊಂಡಿದ್ದು ವಿಚಾರಣೆ ಆರಂಭಿಸಲಾಗಿದೆ

ಉತ್ತಮವಾಗಿ ಬ್ಯಾಟ್ ಮಾಡಿದ ಕೆ ಎಲ್ ರಾಹುಲ್ ಪಂದ್ಯ ಶ್ರೇಷ್ಠ ಗೌರವಕ್ಕೆ ಭಾಜನರಾದರು ಸರಣಿಯ ಮೂರನೇ ಹಾಗೂ ಅಂತಿಮ ಪಂದ್ಯ ನಾಳೆ ಬೆಂಗಳೂರಿನ ಎಂ ಚಿನ್ನಸ್ಲಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಗುವಾಹತಿಯಲ್ಲಿ ನಡೆಯುತ್ತಿರುವ ಖೇಲೊ ಇಂಡಿಯಾ ಯುವಜನ ಕ್ರೀಡಾಕೂಟದಲ್ಲಿ ಹರಿಯಾಣ ಕುಸ್ತಿ ಸ್ಪರ್ಧೆಗಳಲ್ಲಿ ತನ್ನ ಪ್ರಾಬಲ್ಯ ಮುಂದುವರಿಸಿದೆ

ಮೂರು ಮತ್ತು ನಾಲ್ಕನೇ ಸ್ಥಾನಗಳಲ್ಲಿ ಕ್ರಮವಾಗಿ ದೆಹಲಿ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿವೆ

ಜಮ್ಮು ಮತ್ತು ಕಾಶ್ಮೀರದ ಉಪರಾಜ್ಯಪಾಲ ಗಿರೀಶ್ಚಂದ ಮುರ್ಮು ಕೇಂದ್ರಾಡಳಿತ ಪ್ರದೇಶದ ಹಿತರಕ್ಷಣೆಯ ದೃಷ್ಟಿಯಿಂದ ಸ್ಥಳೀಯ ಜನರ ಜಮೀನುಗಳ ಸಂರಕ್ಷಣೆ ಹಾಗೂ ಅವರಿಗೆ ಉದ್ಯೋಗಾವಕಾಶಗಳ ಸ್ಪಷ್ಟಿಯ ಬಗ್ಗೆ ಖಾತರಿ ಪಡಿಸಿಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ ಜಮ್ಮು ನಗರದಲ್ಲಿ ನಗರಸಭೆ ಕೌನ್ಸಿಲರ್ಗಳೊಂದಿಗೆ ಮುರ್ಮು ಮಾತನಾಡುತ್ತಿದ್ದರು